ಈಗಾಗಲೇ ಎಲ್ಲ ಮತಗಟ್ಟೆಗಳಿಗೆ ಸಿಬ್ಲಂದಿ ತೆರಳಿದ್ದು ವ್ಯಾಪಕ ಬಂದೋಬಸ್ತ್ ವಿರ್ಪಡಿಸಲಾಗಿದೆ ಎಂದು ರಾಜ್ಯ ಮೊಲೀಸ್ ಮಹಾನಿರ್ದೇಶಕರು ತಿಳಿಸಿದ್ದಾರೆ ಸೂಕ್ಷ್ನ ಅತಿ ಸೂಕ್ಷ್ನ ಮತಗಬ್ಬೆಗಳಿಗೆ ಕೇಂದ್ರ ಆರಸೇನಾಪಡೆ ಜೊತೆಗೆ ಸ್ವಳೀಯ ಮೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಮುಕ್ತ ಹಾಗೂ ನ್ನಾಯಸಮ್ತ ಮತದಾನಕ್ಕೆ ಸಕಲ ಸಿದ್ಧತೆ ಪೂರ್ಣಗೊಂಡಿದೆ ಎಂದು ಆವರು ಹೇಳಿದರು

ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ನಾನರ್ಜಿ ನೀಡಿದ್ದ ಹೇಳಿಕೆಗಳ ಸಂಬಂಧ ಚುನಾವಣಾ ಆಯೋಗ ಆವರಿಗೆ ನೋಟಸ್ ಜಾರಿ ಮಾಡಿದೆ

ಚುನಾವಣಾ ಆಯೋಗ ಮಮತಾ ಬ್ಯಾನರ್ಜಿ ಅವರಿಗೆ ನೀಡಿರುವ ಎರಡನೇ ನೋಟಸ್ ಇದಾಗಿದೆ ನಿರ್ಲಕ್ಷ್ಕೀಡಾದ ಈಶಾನ್ಯ ರಾಜ್ಯಗಳ ಬಲವರ್ಧನೆಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಅದ್ಯಕೆ ನೀಡಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಒಡಿಶಾ ಇತಿಪಾಸ್ ಕುರಿತು ಪರೇಕೃಷ್ಣ ಮಹತಾಬ್ ಬರೆದಿರುವ ಒಂದಿ ಅವತರಣಿಕೆಯನ್ನು ದೆಪಲಿಯಲ್ಲಿಂದು ಬಿಡುಗಡೆ ಮಾಡಿ ಮಾಶನಾಡಿದ ಪ್ರಧಾನಮಂತ್ರಿ ಈಶಾನ್ಯ ವಲಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಲಿದೆ ಎಂದರು ಈ ಪ್ರದೇಶದ ಆಡಳಿತ ನಡೆಸಿದ ಸರ್ಕಾರಗಳು ಬಲವರ್ಧನೆಗೆ ಹೆಚ್ಚಿನ ಆದ್ದತೆ ನೀಡದೇ ಇರುವ ಒನ್ನೆಲೆಯಲ್ಲಿ ನಿರ್ಲಕ್ಷ್ಮಕ್ಕೆ ಒಳಗಾಗಿತ್ತು ಮತ್ನೋದ್ಯಮ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ಅರ್ಥಿಕ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದರು ಈಶಾನ್ಯ ರಾಜ್ಯಗಳ ಹೆದ್ದಾರಿಗಳನ್ನು ವಿಸ್ತರಿಸುವುದರ ಜೊತೆಗೆ ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಮತ್ತು ಕೊಳವೆ ಮೂಲಕ ಅನಿಲ ಸರಬರಾಜು ಯೋಜನೆಗೆ ಆದ್ಯತೆ ನೀಡಲು ಕೇಂದ್ರ ಸರ್ಕಾರ ಪಂತ ಪಂತವಾಗಿ ಕಾರ್ಯಕ್ರಮಗಳನ್ನು ರೂಪಿಸಲಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ನ ಪ್ರಧಾನಮಂತ್ರಿ ಮಾರ್ಕ ರುಟ್ಟೆ ಅವರೊಂದಿಗೆ ದ್ವಿಸಕ್ಷೀಯ ಸಪಕಾರ ಬಾಂಧವ್ದ ಕುರಿತು ಚರ್ಚೆ ನಡೆಸಲಿದ್ದಾರೆ

ಉಭಯ ದೇಶಗಳ ಸೇನಾಪಡೆಗಳ ಕೋರ್ ಕಮಾಂಡರ್ಗಳ ನಡುವಿನ ಮಾತುಕತೆಯಲ್ಲಿ ಉಳಿದ ಸಂಘರ್ಷ ಪ್ರದೇಶಗಳಿಂದ ಸೇನಾಪಡೆಗಳನ್ನು ಒಂಪಡೆದುಕೊಳ್ಳುವ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ

ದೇಶಾದ್ಯಂತ ಕೋವಿಡ್ ಸೋಂಕು ನಿವಾರಣೆಗೆ ತೆಗೆದುಕೊಂಡಿರುವ ಕ್ರಮಗಳ ಕುರಿತು ಸಚಿವರು ಮಟ್ಟದ ಸಮಿತಿ ಇಂದು ಪರಾಮರ್ತೆ ನಡೆಸಿತು ಕೇಂದ್ರ ಆರೋಗ್ತ ಸಚಿವ ಡಾ ಪರ್ಷವರ್ಧನ್ ಕೋವಿಡ್ ಸೋಂಕು ನಿರ್ಮೂಲನೆಗೆ ಲಸಿಕೆ ಬಂದ ನಂತರ ಸಾರ್ವಜನಿಕರಲ್ಲಿ ಉಂಟಾಗಿರುವ ಆತಂಕಗಳನ್ನು ನಿವಾರಿಸಲು ರಾಜ್ಯಗಳು ತೆಗೆದುಕೊಂಡಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಜೆ ನಡೆಸಲಾಯಿತು ಎಂದು ಹೇಳಿದರು

ಕೋವಿಡ್ ಸಾಂಕ್ರಾಮಿಕ ತಡೆಗೆ ಎಲ್ಲ ಆಗತ್ತವಾದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ಸಚಿವರ ಮಟ್ಟದ ನಿಯೋಗ ಕಾಲಕಾಲಕ್ಕೆ ಪರಾಮರ್ಶೆ ನಡೆಸುತ್ತಿದೆ ಎಂದು ಅವರು ಹೇಳದರು

ಸೋಂಕು ತಡೆಗೆ ಅಗತ್ತವಾದ ಲಸಿಕೆಯನ್ನು ದೇಶ ಸಂಪೂರ್ಣವಾಗಿ ಸಿದ್ಧಪಡಿಸಿದ್ದು ದೇಶದ ನಾಗರಿಕರಿಗೆ ಅಗತ್ತ ಲಸಿಕೆ ಪೂರೈಕೆ ಮಾಡಲು ಸನ್ನದ್ದವಾಗಿದೆ

ದೇಶಾದ್ಯಂತ ಕೆಲವು ರೈಲು ಸೇವೆಗಳನ್ನು ನಿಲುಗಡೆ ಮಾಡುವ ಪ್ರಸ್ತಾವ ಇಲ್ಲ ಎಂದು ರೈಲ್ವೆ ಮಂಡಳಿ ಅಧ್ಯಕ್ಷ ಸುನೀತ್ ಕರ್ಮಾ ನವದೆಪಲಿಯಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ ಮಹಾರಾಷ್ಟ ಸರ್ಕಾರ ಕೆಲವು ರೈಲುಗಳ ಸೇವೆಯನ್ನು ಸ್ಥಗಿತಗೊಳಿಸಬೇಕು ಎಂದು ಪ್ರಸ್ತಾವನೆ ಸಲ್ಲಿಸಿತ್ತು ರೈಲ್ವೆ ಪ್ರಯಾಣಿಕರ ಒತದೃಷ್ಟಿಯಿಂದ ದಟ್ಟಣ ಕಡಿಮೆ ಮಾಡಲು ರೈಲು ಸಂಚಾರಗಳನ್ನು ಎಂದಿನಂತೆ ಮುಂದುವರಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು

ಪಾಟ್ನಾ ವಾರಾಣಸಿ ಗುವಾಪಟಿ ಬರೂನಿ ಪ್ರಯಾಗ್ರಾಜ್ ಬುಕಾರೋ ರಾಂಜಿ ಲಖನೌ ಮುಂತಾದ ಪ್ರದೇಶಗಳಲ್ಲಿ ರೈಲು ಸೇವೆಯ ಬೇಡಿಕೆ ಹೆಚ್ಚಾಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ರೈಲುಗಳ ಸೇವೆ ಒದಗಿಸಲು ರೈಲ್ವೆ ಮಂಡಳಿ ಪರಿತೀಲಿಸುತ್ತಿದೆ ಎಂದು ಅವರು ಹೇಳಿದರು ಕರ್ನಾಟಕದಲ್ಲಿ ಕೋವಿಡ್ ಪ್ರಕರಣಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಮೈಸೂರು ಮಂಗಳೂರು ಕಲಬುರ್ಗಿ ಬೀದರ್ ತುಮಕೂರು

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ವೈದ್ಯಕೀಯ ಮತ್ತು ತುರ್ತು ಚಟುವಟಕೆಗಳಗೆ ಅನುಮತಿ ನೀಡಿದ್ದು ಉಳಿದೆಲ್ಲಾ ವಾಣಿಜ್ಯ ಚಟುವಟಕೆಗಳನ್ನು ನಿರ್ಬಂಧಿಸಲಾಗಿದೆ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಹೊಸ ಮಾರ್ಗಸೂಚಿ ಹೊರಡಿಸಲಾಗಿದೆ ಬಸ್ ರೈಲು ವಿಮಾನ ಟಕೆಟ್ ಪಡೆದವರು ರಾತ್ರಿ ವೇಳೆ ಪ್ರಯಾಣ ಮಾಡಲು ಅನುಮತಿ ನೀಡಲಾಗಿದೆ ಎಂದು ಸರ್ಕಾರದ ಆದೇತದಲ್ಲಿ ತಿಳಿಸಲಾಗಿದೆ ಜಮ್ಮ ಕಾಶ್ಮೀರದ ದಕ್ಷಿಣ ಕಾಶ್ಮೀರದಲ್ಲಿ ಕಳೆದ ಸಂಜೆಯಿಂದ ನಡೆದ ಎರಡು ಪ್ರತ್ಯೇಕ ಎನ್ಕೌಂಟರ್ಗಳಲ್ಲಿ ಭದ್ರತಾ ಪಡೆಗಳು ಅನ್ನರ್ ಘಾಜಾವತ್ ಉಲ್ ಒಂದ್ ಮುಖ್ಯಸ್ತ ಸೇರಿದಂತೆ ಏಳು ಭಯೋತ್ವಾದಕರನ್ನು ಕೊಂದು ಪಾಕಿವೆ ಶೋಪಿಯಾನ್ ಪ್ರದೇಶದ ಜನ್ ಮೊಪಲ್ ಪ್ರದೇಶದಲ್ಲಿ ಭಯೋತ್ಪಾದಕರು ಆಡಗಿರುವ ಬಗ್ಗೆ ಖಜಿತ ಮಾಹಿತಿ ಪಡೆದಿದ್ದ ಸೇನೆ ಜಮ್ಗು ಕಾಶ್ನೀರ ಪೊಲೀಸ್ ಪಾಗೂ ಸಿಆರ್ಪಿಎಫ್ ಪಡೆಗಳು ಸ್ಥಳವನ್ನು ಸುತ್ತುವರಿದಿದ್ದವು ಮನೆಯೊಂದರಲ್ಲಿ ಆಡಗಿದ್ದ ಭಯೋತ್ವಾದಕರನ್ನು ಪಡೆ ಪತ್ತೆ ಪಟ್ಟಿತು ಗುಂಡಿನ ಚಕಮಕಿಯಲ್ಲಿ ನಾಲ್ಲು ಮಂದಿ ಯೋಧರು ಕೂಡಾ ಗಾಯಗೊಂಡಿದ್ದಾರೆ

ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಪಣಾಪಣಿ ಏರ್ಪಟ್ಟಿದೆ ಆರ್ಸಿಬಿ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಗೆ ಮಾಡಿಕೊಂಡಿದೆ